ಅಪೌಷ್ಷಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಹಾಗೂ ದುರ್ಬಲತೆ ರಕ್ತಹೀನತೆ ಎದುರಿಸುತ್ತಿರುವವರಿಗೆ ಈ ಸಂದರ್ಭವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಸಚಿವಾಲಯ ಆಯೋಜಿಸಿದೆ ಮಕ್ಕಳಷ್ಟೇ ಅಲ್ಲದೆ ಪ್ರೌಢಾವಸ್ಥೆಯ ಹೆಣ್ಣುಮಕ್ಕಳು ಗರ್ಭಿಣೆಯರು ಮತ್ತು ಬಾಣಂತಿಯರಿಗೂ ಪೌಷ್ಟಿಕತೆ ಕುರಿತಾಗಿ ಜಾಗ್ಟತಿ ಮೂಡಿಸಲಾಗುತ್ತಿದೆ ಜುಲ್ಟೆ ತಿಂಗಳಲ್ಲಿ ನಡೆದ ಮೋಷಣ್ ಅಭಿಯಾನದ ರಾಷ್ಷೀಯ ಮಂಡಳಿ ಸಭೆಯಲ್ಲಿ ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಲೆಂಬರ್ ತಿಂಗಳನ್ನು ರಾಷ್ಷೀಯ ಪೌಷ್ಷಿಕತೆ ಮಾಸ ಎಂದು ಆಚರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ

ದೇಶಾದ್ಯಂತ ನಾಳೆ ಶಿಕ್ಷಕರ ದಿನವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಪಡೆದ ಪ್ರಶಸ್ತಿ ವಿಜೇತರೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ

ಹೊಸ ಮಾನದಂಡಗಳ ಅನ್ವಯ ಶಿಕ್ಷಕರ ಆಯ್ಕೆಯಲ್ಲಿ ಪಾರದರ್ಶಕತೆ ದಕ್ಷತೆ ಕಾಯ್ದುಕೊಳ್ಳುವುದರ ಜೊತೆಗೆ ಅತ್ಯುನ್ನತ ಹಾಗೂ ಸ್ಫೂರ್ತಿದಾಯಕ ಸಾಧನೆ ಮಾಡಿದವರನ್ನು ಪ್ರಶಸ್ತಿಗೆ ಪರಿಗಣಿಸಲಾಗಿದೆ

ಪೈಕೋರ್ಟ್ಗೆ ಲಿಖಿತ ಭರವಸೆ ನೀಡಿದ ನಂತರವೂ ವರದಿ ಮಂಡನೆಗೆ ನಿರಾಕರಿಸಿದ್ದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಪಾಗೂ ಈಗಿನ ಸಮಿಶ್ರ ಸರ್ಕಾರದ ನಡವಳಿಕೆ ಸಂಶಯಾಸ್ವದವಾಗಿದೆ ವಿಧಾನಪರಿಷತ್ತಿನಲ್ಲಿ ವರದಿ ಮಂಡನೆಗೆ ಅಂದಿನ ಸಭಾಪತಿಗಳು ನೀಡಿದ್ದ ಆದೇಶವನ್ನು ಸಹ ಹಿಂದಿನ ಕಾಂಗ್ರೆಸ್ ಸರ್ಕಾರ ಉಲ್ಲಂಘಿಸಿತ್ತು ಎಂದು ಅವರು ತಿಳಿಸಿದ್ದಾರೆ

ರಾಯಚೂರು ಪಂಚಾಯತ್ ರಾಜ್ ಇಂಜನಿಯರಿಂಗ್ ಉಪ ವಿಭಾಗದ ಸಹಾಯಕ ಕಾರ್ಯ ಪಾಲಕ ಅಭಿಯಂತರ ಕೇ ಶಂಕರ್ ನಾಯಕ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ನಡೆಸಿದರು ಶಂಕರ್ನಾಯಕ ಅವರು ಬಲ್ಲ ಮೂಲಗಳನ್ನು ಮೀರಿದ ಆಸ್ತಿ ಪಾಸ್ತಿ ಹೊಂದಿರುವ ಬಗ್ಗೆ ಸುಳಿವು ದೊರೆತ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ